ಅವರೊಂದಿಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ದ್ವಿಪಕ್ಷೀಯ ಮಾತುಕತೆ

ಕರ್ನಾಟಕ ವಿಧಾನಸಭೆಯಲ್ಲಿಂದು ಮುಖ್ಯಮಂತ್ರಿ ಬಿ ಎಸ್

ಮೂರು ದಿನಗಳ ಭೇಟಿಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮೊಜಾಂಬಿಕ್ಗೆ ಆಗಮನ

ಮೂರು ರಾಷ್ಟಗಳ ಪ್ರವಾಸದ ಮೊದಲ ಚರಣದಲ್ಲಿ ನಿನ್ನೆ ಮಧ್ಯಾಹ್ನ ರಾಷ್ಟಪತಿ ರಾಮನಾಥ್ ಕೋವಿಂದ್ ಬೆನಿನ್ಗೆ ಆಗಮಿಸಿದರು ಭಾರತದ ರಾಷ್ಟ್ವಪತಿಯೊಬ್ಬರು ಬೆನಿನ್ಗೆ ನೀಡುತ್ತಿರುವ ಪ್ರಥಮ ಭೇಟಿ ಇದಾಗಿದೆ ಎರಡೂ ರಾಷ್ಟ್ರಗಳ ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆಗೆ ಈ ಭೇಟಿ ನೆರವಾಗಲಿದೆ ಹಲವು ವಲಯಗಳಲ್ಲಿ ಎರಡೂ ರಾಷ್ಟಗಳ ಪಾಲುದಾರಿಕೆ ಮತ್ತು ಸಹಕಾರ ಕುರಿತಂತೆ ವಿವಿಧ ಒಡಂಬಡಿಕೆಗಳಿಗೆ ಇಂದು ಸಹಿಬೀಳುವ ನಿರೀಕ್ಷೆ ಇದೆ ಇದಲ್ಲದೆ ಪೋರ್ಟೊನೋವೊದಲ್ಲಿ ಬೆನಿನ್ ನ್ಯಾಷನಲ್ ಅಸೆಂಬ್ಲಿ ಉದ್ದೇಶಿಸಿ ರಾಷ್ವಪತಿ ರಾಮನಾಥ್ ಕೋವಿಂದ್ ಭಾಷಣ ಮಾಡಲಿದ್ದಾರೆ ಅಲ್ಲದೆ ಕೊಟೊನೊದಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ

ಎಸ್ ಯಡಿಯೂರಪ್ಪ ತಮ್ಮ ಸರ್ಕಾರಕ್ಕೆ ವಿಶ್ವಾಸಮತ ಯಾಚನೆ ಗೊತ್ತುವಳಿ ಮಂಡಿಸಲಿದ್ದಾರೆ

ಮಧುಸೂದನ್ ತಿಳಿಸಿದ್ದಾರೆ ಕರ್ನಾಟಕ ವಿಧಾನಸಭೆಯಲ್ಲಿಂದು ಬಿಜೆಪಿ ಸರ್ಕಾರ ವಿಶ್ಲಾಸಮತ ಕೋರಲಿದೆ

ಎಸ್ ಯಡಿಯೂರಪ್ಪ ವ್ಯಕ್ತಪಡಿಸಿದ್ದಾರೆ ಸಭಾಧ್ಯಕ್ಷ ಕೆ

ಇದಕ್ಕೆ ಮುನ್ನ ಇದೇ ಕಾನೂನಿನಡಿ ಮೂವರು ಶಾಸಕರನ್ನು ಅನರ್ಹಗೊಳಿಸಲಾಗಿತ್ತು

ಏಕಮಾತ್ರ ಪಕ್ಷೇತರ ಸದಸ್ಯ ಬಿಜೆಪಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಬಿಎಸ್ಪಿಯ ಒಬ್ಬ ಶಾಸಕರು ತಮ್ಮ ನಿಲುವನ್ನು ಇನ್ನೊ ಸ್ಪ ಷ್ವ ಪದಿಸಬೇಕಿದೆ

ವಿಧಾನ ಪರಿಷತ್ ಸಹ ಇಂದು ಈ ಮಸೂದೆಯನ್ನು ಅಂಗೀಕರಿಸಲಿದೆ ಈ ಮಾಸಾಂತ್ಯದ ವೇಳೆಗೆ ಈ ಮಸೂದೆ ಅಂಗೀಕಾರವಾದರೆ ಮಾತ್ರ ವಿವಿಧ ಇಲಾಖೆಗಳಿಗೆ ಅನುದಾನ ಬೇಡಿಕೆ ಬಿಡುಗಡೆ ಸಾಧ್ಯವಾಗುವುದು ಸಭಾಧ್ಯಕ್ಷರ ನಿರ್ಧಾರವನ್ನು ಪ್ರಶ್ನಿಸಿ ಅನರ್ಹಗೊಂಡಿರುವ ಎಲ್ಲ ಶಾಸಕರು ಇಂದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲಿದ್ದಾರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಂದು ಬೆಳಿಗ್ಗೆ ಏರ್ಪಾಡಾಗಿದೆ

ಕೇಂದ್ರದ ಅಂಕಿ ಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಈ ಗಣತಿ ಆಯೋಜಿಸಿದ್ದು ಇತರ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆರ್ಥಿಕ ಜನಗಣತಿ ಕಾರ್ಯ ಇದೇ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಆರಂಭಗೊಳ್ಳಲಿದೆ ಕ್ಷೇತ್ರ ಕಾರ್ಯದ ವೇಳಿ ಸಂಗ್ರಹಿಸಲಾಗುವ ಮಾಹಿತಿ ಮತ್ತು ಅಂಕಿ ಅಂಶಗಳು ರಾಜ್ಯ ಮತ್ತು ಜಿಲ್ಲಾಮಟ್ವದ ಸಮಾಜೋ ಆರ್ಥಿಕ ಅಭಿವೃದ್ದಿ ಯೋಜನೆಗಳ ಅನುಷ್ಠಾನದಲ್ಲಿ ನೆರವಾಗಲಿದೆ ಸಂಗ್ರಹಿಸಲಾದ ಮಾಹಿತಿಯನ್ನು ಅತ್ಯಂತ ಗೋಪ್ಯವಾಗಿ ಇರಿಸಲಾಗುತ್ತಿದ್ದು ಕೇವಲ ಅಭಿವೃದ್ದಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಮಾತ್ರ ಬಳಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ ಜಮ್ಮು ಕಾಶ್ಮೀರದ ಪೊಂಛ್ ಜಿಲ್ಲೆಯ ಗಡಿ ಭಾಗದಲ್ಲಿ ಪಾಕಿಸ್ತಾನ ಸೇನಾಪಡೆಗಳು ನಿನ್ನೆ ಅಪ್ರಚೋದಿತ ದಾಳಿ ನಡೆಸಿವೆ ಶಹಪುರ್ ಮತ್ತು ಸೌಜಿಯಾನ್ ವಲಯದಲ್ಲಿ ಪಾಕಿಸ್ತಾನ ನಡೆಸಿದ ಕದನ ವಿರಾಮ ಉಲ್ಲಂಘನೆಯಲ್ಲಿ ಮೂವರು ನಾಗರಿಕರು ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನು ಜಿಲ್ಲಾಸ್ವತ್ರೆಗೆ ದಾಖಲು ಮಾಡಲಾಗಿದೆ ಪಾಕಿಸ್ತಾನದ ದಾಳಿಗೆ ಭಾರತೀಯ ಸೇನಾಪಡೆ ತಕ್ಕ ಪ್ರತ್ಯುತ್ತರ ನೀಡಿದೆ

ಇದು ರಕ್ಷಣಾ ಸಚಿವರಾಗಿ ಅವರ ಪ್ರಥಮ ಸಾಗರೋತ್ತರ ಪ್ರವಾಸವಾಗಿದ್ದು ಭೇಟಿ ವೇಳೆ ಎರಡೂ ರಾಷ್ಟ್ರಗಳ ಸೇನಾ ಸಹಕಾರ ಬಲವರ್ಧನೆ ನಿಟ್ಟಿನಲ್ಲಿ ಹಲವು ಒಡಂಬಡಿಕೆಗಳಿಗೆ ಸಹಿ ಬೀಳುನ ನಿರೀಕ್ಷೆ ಇದೆ ಮೊಜಾಂಬಿಕ್ನ ಮೊಪುಟೊಗೆ ನಿನ್ನೆ ಆಗಮಿಸಿದ ನಂತರ ರಾಜನಾಥ್ ಸಿಂಗ್ ಹಲವು ವಲಯಗಳಲ್ಲಿ ಎರಡೂ ರಾಷ್ಟ್ಗಳ ಸಹಕಾರ ಮತ್ತು ಬಾಂಧವ್ಯ ಬಲವರ್ಧನೆಗೆ ಭಾರತ ಬದ್ದವಾಗಿದೆ ಎಂದು ಟ್ವೀಟ್ ಮಾಡಿದ್ದಾರೆ ನಿನ್ನೆ ಸಂಜೆ ಸಚಿವರು ಅಲ್ಲಿನ ಸೇನಾ ಪಡೆಗಳ ಕೇಂದ್ರ ಕಚೇರಿಗೆ ಭೇಟಿ ನೀಡಿದರು ಇಂದು ಅಲ್ಲಿನ ರಾಷ್ಕಪತಿ ರಕ್ಷಣಾ ಸಚಿವ ವಿದೇಶಾಂಗ ಮತ್ತು ಒಳಾಡಳಿತ ಸಚಿವರೊಂದಿಗೆ ರಾಜನಾಥ್ ಸಿಂಗ್ ಮಾತುಕತೆ ನಡೆಸಲಿದ್ದಾರೆ ಆಫ್ಟಾನಿಸ್ತಾನದ ಕಾಬೂಲ್ನಲ್ಲಿ ನಿನ್ನೆ ನಡೆದ ಭಯೋತ್ವಾದಕ ದಾಳಿಯಲ್ಲಿ ಅನೇಕ ಮುಗ್ದ ನಾಗರಿಕರು ಬಲಿಯಾದ ಘಟನೆಯನ್ನು ಭಾರತ ಬಲವಾಗಿ ಖಂಡಿಸಿದೆ ಮೃತರ ಕುಣುಂಬಗಳಿಗೆ ತೀವ್ರ ಸಂತಾಪ ವ್ಯಕ್ತಪಡಿಸಿದೆ ಸಾಂವಿಧಾನಿಕ ಮತ್ತು ಪ್ರಜಾಸತ್ತಾತ್ಮಕ ಪ್ರಕ್ರಿಯೆ ಮತ್ತು ಸಂಸ್ಥೆಗಳನ್ನು ಅಧೀರಗೊಳಿಸುವುದು ಈ ಹೇಯ ದಾಳಿ ಹಿಂದಿನ ಉದ್ದೇಶವಾಗಿದೆ ಎಂದು ದೆಹಲಿಯಲ್ಲಿ ವಿದೇಶಾಂಗ ಸಚಿವಾಲಯದ ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಆಫ್ಟಾನಿಸ್ತಾನದಲ್ಲಿ ಶಾಂತಿ ಸುಭದ್ರತೆ ಮತ್ತು ಸ್ಥಿರತೆ ನೆಲೆಗೊಳಿಸುವಲ್ಲಿ ಅಲ್ಲಿನ ಸರ್ಕಾರ ಮತ್ತು ಜನತೆ ನಡೆಸಿರುವ ಪ್ರಯತ್ನಗಳಿಗೆ ಭಾರತ ಬೆಂಬಲವಾಗಿ ನಿಲ್ಲಲಿದೆ ಎಂದು ಹೇಳಿಕೆ ತಿಳಿಸಿದೆ ದೇಶದ ಎಲ್ಲ ಮಹಿಳೆಯರ ಅಭಿವೃದ್ದಿ ಮತ್ತು ಸಬಲೀಕರಣಕ್ಕೆ ಸರ್ಕಾರ ಬದ್ದ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಖಾತೆ ರಾಜ್ಯ ಸಚಿವೆ ದೇಬಶ್ರೀ ಚೌಧುರಿ ಹೇಳಿದ್ದಾರೆ ಹೈದರಾಬಾದ್ನಲ್ಲಿ ನಿನ್ನೆ ಸಮಗ್ರ ಮಕ್ಕಳ ಅಭಿವೃದ್ದಿ ಯೋಜನೆ ಕುರಿತ ಸಭೆಯಲ್ಲಿ ಭಾಗವಹಿಸಿದ ಅವರು ಮಹಿಳಾ ಅಭಿವೃದ್ದಿ ಕುರಿತ ಕಾರ್ಯಕ್ರಮಗಳು ತೆಲಂಗಾಣದಲ್ಲಿ ಜಾರಿಯಾಗುತ್ತಿರುವ ವಿಧಾನ ಉತ್ತಮವಾಗಿದ್ದು ಇತರ ರಾಜ್ಯಗಳೂ ಈ ಮಾದರಿ ಅನುಸರಿಸಬೇಕು ಎಂದರು ಮಾನವ ಸಾಗಣೆ ತಡೆಯಲು ಗಂಭೀರ ಪ್ರಯತ್ನ ನಡೆಸುವಂತೆ ಸರ್ಕಾರ ನಾಗರಿಕ ಸಮಾಜ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳಿಗೆ ಉಪರಾಷ್ಟ ಪತಿ ಎಂ ವೆಂಕಯ್ಯ ನಾಯ್ಡು ಕರೆ ನೀಡಿದ್ದಾರೆ ಹೈದರಾಬಾದ್ನಲ್ಲಿ ನಿನ್ನೆ ಮಾನವ ಸಾಗಣೆ ಸಂತ್ರಸ್ತರ ಪುನರ್ವಸತಿ ಕೇಂದ್ರಗಳ ತರಬೇತಿ ಕೈಪಿದಿ ಬಿಡುಗಡೆ ಮಾಡಿ ಮಾತನಾಡಿದ ಅವರು ಮಾನವ ಸಾಗಣೆಯ ಕೊನೆಯ ಸಂತ್ರಸ್ತರ ರಕ್ಷಣೆ ಕಾರ್ಯದವರೆಗೆ ಹಾಗೂ ಇಂತಹ ಅಪರಾಧಗಳಲ್ಲಿ ತೊಡಗುವ ಎಲ್ಲರನ್ನೂ ಶಿಕ್ಷೆಗೆ ಒಳಪಡಿಸುವ ವರೆಗೆ ಸತತವಾಗಿ ಪ್ರಯತ್ನ ಮುನ್ನಡೆಸಬೇಕು ಎಂದರು ನಿನ್ನೆ ನಿಧನಹೊಂದಿದ ಕೇಂದ್ರದ ಮಾಜಿ ಸಚಿವ ಎಸ್ ಜೈಪಾಲ್ ರೆಡ್ಡಿ ಅವರ ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರ ವಿಧಿಗಳು ಸರ್ಕಾರಿ ಗೌರವದೊಂದಿಗೆ ಇಂದು ನೆರವೇರಲಿವೆ

ಹಲವು ನಕ್ಸಲ್ ದಾಳಿ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಈ ಮಾವೋವಾದಿಗಳು ಪೊಗ್ಗಭೇಜಿ ಪ್ರದೇಶದಲ್ಲಿ ಸಕ್ರಿಯರಾಗಿದ್ದರು ಇವರು ನಿನ್ನೆ ಫೊಲ್ಬಗಡಿ ಪ್ರದೇಶದ ಪೊಲೀಸ್ ಠಾಣೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಎದುರು ಶಸ್ತ್ರಾಸ್ತ್ರ ತ್ಯಜಿಸಿ ಶರಣಾದರು ಎಂದು ವರದಿ ತಿಳಿಸಿದೆ

ಸತತ ಮಳೆ ಮತ್ತು ಪ್ರತಿಕೂಲ ವಾತಾವರಣದಿಂದಾಗಿ ಪಹಲ್ಗಾಮ್ ಮತ್ತು ಬಾಲ್ತಲ್ ಮಾರ್ಗಗಳ ಮೂಲಕ ಸಾಗುವ ಯಾತ್ರೆಯನ್ನು ನಿನ್ನೆ ಸ್ಥಗಿತಗೊಳಿಸಲಾಗಿತ್ತು ಎಂದು ಮಂಡಳಿ ತಿಳಿಸಿದೆ ಜಗತ್ತಿನೆಲ್ಲೆಡೆ ಇಂದು ಜಾಗತಿಕ ಹುಲಿ ದಿನ ಆಚರಿಸಲಾಗುತ್ತಿದೆ ಹುಲಿ ಸಂರಕ್ಷಣೆ ಹಾಗೂ ಹುಲಿಗಳ ನೈಸರ್ಗಿಕ ನೆಲೆವೀಡು ರಕ್ಷಣೆ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿವರ್ಷ ಇಂದಿನ ದಿನವನ್ನು ಆಚರಿಸಲಾಗುತ್ತದೆ

ಹುಲಿಧಾಮಗಳ ಆರ್ಥಿಕ ಮೌಲೀಕರಣ ಕುರಿತ ವರದಿಯನ್ನು ಸಹ ಬಿಡುಗಡೆ ಮಾಡಲಿರುವ ಪ್ರಧಾನಮಂತ್ರಿಗಳು ಹುಲಿ ಸಂರಕ್ಷಣೆ ಕ್ಷೇತ್ರದಲ್ಲಿನ ಕಾರ್ಯಕ್ಕಾಗಿ ಸತ್ಯಮಂಗಲಂ ಹುಲಿಧಾಮಕ್ಕೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ